ಸಾರ್ವಜನಿಕ ಸ್ವಾಮ್ಯದ ಐದು ಉದ್ದಿಮೆಗಳ ಷೇರುವಿಕ್ರಯ ಮತ್ತು ಲಡಾಕ್ನ ಲೇಹ್ದಲ್ಲಿ ರಾಷ್ಟ್ರೀಯ ಸೋವಾ ರಿಗ್ವಾ ಸಂಸ್ಥೆಯ ಸ್ಥಾಪನೆಗೆ ಕೇಂದ್ರ ಸಂಪುಟದ ಅನುಮೋದನೆ

ಚಿತ್ರೀಕರಣಕ್ಕೆ ಅನುಮತಿಗಾಗಿ ಏಕಗವಾಕ್ಷಿ ವ್ಯವಸ್ಥೆ ಆರಂಭದಿಂದ ದೇಶಕ್ಕೆ ಹೆಚ್ಚು ಅಂತಾರಾಷ್ಟೀಯ ಚಿತ್ರ ನಿರ್ಮಾಪಕರನ್ನು ಆಕರ್ಷಿಸಲು ಅನುಕೂಲ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವರ ಹೇಳಿಕೆ

ಸರ್ಕಾರದ ಹಣ ದುರುಪಯೋಗ ಪ್ರಕರಣ ಶ್ರೀಲಂಕಾ ನ್ಯಾಯಾಲಯದಿಂದ ನೂತನ ಚುನಾಯಿತ ರಾಷ್ಟಾಧ್ಯಕ್ಷ ಗೋಟಬಯ ರಾಜಪಕ್ಸ ಖುಲಾಸೆ

ವಿಶ್ವ ಕಪ್ ಶೂಟಿಂಗ್ ಪಂದ್ಯಾವಳಿಯಲ್ಲಿ ಮನುಭಾಕರ್ಗೆ ಚಿನ್ನ

ಭಾರತ್ ಪೆಟ್ರೋಲಿಯಂ ನಿಗಮ ಭಾರತೀಯ ಷಿಪ್ಪಿಂಗ್ ನಿಗಮ ಭಾರತೀಯ ಕಂಟೈನರ್ ನಿಗಮ ಈಶಾನ್ಯ ವಿದ್ಯುಚ್ಚಕ್ತಿ ನಿಗಮ ಹಾಗೂ ತೆಹ್ರಿ ಹೈಡ್ರೋ ನಿಗಮಗಳಲ್ಲಿನ ತನ್ನ ಹೂಡಿಕೆ ಹಿಂಪಡೆಯಲು ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಮ್ಮತಿ ನೀಡಿದೆ ಸಭೆಯ ನಂತರ ನಿನ್ನೆ ಮಾಧ್ಯಮಗಳಿಗೆ ವಿವರ ನೀಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಸ್ಸಾಂನಲ್ಲಿನ ನುಮಲೀಗಢ್ ತೈಲ ಶುದ್ದೀಗಾರದಲ್ಲಿನ ಹೂಡಿಕೆ ವಾಪಸ್ ಪಡೆಯುವುದಿಲ್ಲ ಎಂದು ಹೇಳಿದರು ಆದರೆ ಖಾಸಗೀಕರಣಕ್ಕೆ ಮುನ್ನ ಅದನ್ನು ಬಿಪಿಸಿಎಲ್ನಿಂದ ಹೊರತುಪದಿಸಿ ಮತ್ತೊಂದು ಪಿಎಸ್ಯು ಅಧೀನಕ್ಕೆ ಒಳಪಡಿಸಲಾಗುವುದು ಎಂದು ಅವರು ತಿಳಿಸಿದರು

ಲೇನಲ್ಲಿ ಆಯುಷ್ ಸಚಿವಾಲಯದದಿ ಸ್ವಾಯತ್ತ ಸೋವಾ ರಿಗ್ವಾಗಾಗಿನ ರಾಷ್ಟೀಯ ಸಂಸ್ದೆ ಸ್ಲಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ

ಯೋಜನೆಯ ನಿರ್ಮಾಣ ಹಂತದಿಂದಲೇ ಅದರ ಅನುಷ್ಠಾನದ ಉಸ್ತುವಾರಿಗಾಗಿ ನಿರ್ದೇಶಕರ ಹುದ್ದೆ ಸ್ಬಷ್ಟಿಸಲು ಸಹ ಅನುಮೋದನೆ ನೀಡಲಾಗಿದೆ ಲಡಾಕ್ಅನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ರಚಿಸಿರುವ ಹಿನ್ನೆಲೆಯಲ್ಲಿ ಮತ್ತು ಆ ಭಾಗದ ಸಂಸ್ಕೃತಿಯನ್ನು ಉತ್ತೇಜಿಸಲು ಲೇನಲ್ಲಿ ಸೋವಾ ರಿಗ್ವಾ ರಾಷ್ಟೀಯ ಸಂಸ್ಥೆ ಸ್ಥಾಪಿಸುವುದರೊಂದಿಗೆ ಸೋವಾ ರಿಗ್ವಾ ವೈದ್ಯ ಪದ್ಧತಿಯನ್ನು ಪ್ರೋತ್ಸಾಹಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಈ ಸಂಸ್ಥೆ ಸ್ಥಾಪನೆ ಭಾರತ ಉಪಖಂಡದಲ್ಲಿ ಸೋವಾ ರಿಗ್ವಾ ವೈದ್ಯ ಪದ್ದತಿಗೆ ಚೈತನ್ಯ ನೀಡಲಿದೆ ಸೋವಾ ರಿಗ್ವಾ ವಿದ್ಯಾರ್ಥಿಗಳಿಗೆ ಇದರಿಂದ ಭಾರತದಲ್ಲಷ್ವೇ ಅಲ್ಲದೆ ಇತರ ದೇಶಗಳಲ್ಲೂ ಅವಕಾಶಗಳನ್ನು ಕಲ್ಪಿಸಲಿದೆ ಭಾರತದ ಹಿಮಾಲಯ ಪ್ರದೇಶದಲ್ಲಿ ಸೋವಾ ರಿಗ್ವಾ ಒಂದು ಸಾಂಪ್ರದಾಯಿಕ ವೈದ್ಯ ಪದ್ದತಿಯಾಗಿದೆ ಸಿಕ್ಕಿಂ ಅರುಣಾಚಲಪ್ರದೇಶ ಡಾರ್ಜಿಲಿಂಗ್ ಹಿಮಾಚಲಪ್ರದೇಶ ಲಡಾಕ್ ಹಾಗೂ ಈಗ ಭಾರತದಾದ್ಯಂತ ಇದು ಜನಪ್ರಿಯ ಚಿಕಿತ್ಸಾ ಪದ್ದತಿಯಾಗಿದೆ

ಉದ್ದೇಶಿತ ವಿಧೇಯಕದ ಅನುಷ್ಣಾನದಿಂದ ಹಡಗುಗಳ ನಿರ್ಮಾಣದ ವೇಳೆ ಹಳೆಯ ಮತ್ತು ಅಪಾಯಕಾರಿ ವಸ್ತುಗಳ ಬಳಕೆಗೆ ಕಡಿವಾಣ ಬೀಳಲಿದೆ ಹೊಸ ಹಡಗುಗಳ ನಿರ್ಮಾಣಕ್ಕೆ ನೂತನ ಶಾಸನ ಜಾರಿಗೆ ಬಂದ ದಿನಾಂಕದಿಂದ ಈ ನಿರ್ಬಂಧಗಳು ಅನ್ವಯವಾಗಲಿವೆ ಸರ್ಕಾರದ ಸಂಸ್ಥೆಗಳಿಂದ ಬಳಕೆಯಲ್ಲಿರುವ ಯುದ್ದ ನೌಕೆಗಳು ಮತ್ತು ವಾಣಿಜ್ಯೇತರ ಹದಗುಗಳಿಗೆ ಈ ನಿರ್ಬಂಧಗಳು ಅನ್ವಯವಾಗುವುದಿಲ್ಲ ನವದೆಹಲಿಯಲ್ಲಿಂದು ಮಹಾಲೇಖಪಾಲರ ಸಮಾವೇಶವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ ಇದಕ್ಕೆ ಮುನ್ನ ಮಹಾಲೇಖಪಾಲರು ಮತ್ತು ಉಪಮಹಾಲೇಖಪಾಲರ ಕಚೇರಿಯಲ್ಲಿ ಮಹಾತ್ಮ ಗಾಂಧಿ ಪ್ರತಿಯೆಮನ್ನು ಅವರು ಅನಾವರಣಗೊಳಿಸಲಿದ್ದಾರೆ ದಿಜಿಟಲ್ ಲೋಕದಲ್ಲಿ ಲೆಕ್ಕ ಪರಿಶೋಧನೆ ಮತ್ತು ಭರವಸೆಯ ಪರಿವರ್ತನೆ ಎಂಬುದು ಸಮಾವೇಶದ ಘೋಷ ವಾಕ್ಯವಾಗಿದೆ ಉತ್ತರ ಪ್ರದೇಶದಲ್ಲಿ ಗ್ಬಹ ರಕ್ಷಕ ದಳದ ವೇತನ ವಂಚನೆ ಪ್ರಕರಣ ಸಂಬಂಧ ಲಖ್ನೋ ಜಿಲ್ಲಾ ಕಮಾಂಡಂಟ್ ಕೆ ಎಸ್ ಪಾಂಡೆ ಅವರನ್ನು ಬಂಧಿಸಲಾಗಿದೆ ಅವರ ವಿರುದ್ದ ಲಖ್ಯೋದ ಗೋಮತಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ

ಗೌತಮ್ಬುದ್ದ ನಗರದಲ್ಲಿ ನಿನ್ನೆ ಐವರು ಹಿರಿಯ ಅಧಿಕಾರಿಗಳನ್ನು ದಸ್ತಗಿರಿ ಮಾಡಲಾಯಿತು ಈ ಅಧಿಕಾರಿಗಳು ಹೋಮ್ಗಾರ್ಡ್ಗಳಿಗೆ ಕೆಲಸ ತೋರಿಸಿ ಅವರ ಹೆಸರಿನಲ್ಲಿ ವೇತನದ ಮೊತ್ತ ಬಿಡುಗಡೆ ಮಾಡಿ ನಕಲಿ ಸಹಿ ಮಾಡಿ ತಾವು ಪಡೆಯುತ್ತಿದ್ದರೆಂದು ಆರೋಪಿಸಲಾಗಿದೆ ಈ ಹಗರಣ ಬಯಲಾದ ನಂತರ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮಕ್ಕೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆದೇಶ ಹೊರೆಡಿಸಿದ್ದರು ಗೋವಾದ ಪಣಜಿಯಲ್ಲಿ ನಿನ್ನೆ ಸಂಜೆ ಭಾರತೀಯ ಚಲನಚಿತ್ರೋತ್ಸವದ ಸುವರ್ಣ ಮಹೋತ್ಸವ ಆವೃತ್ತಿ ಭಾರತ ಮತ್ತು ಜಗತ್ತಿನ ಸಿನಿಮಾ ಉದ್ಯಮದ ಗಣ್ಯ ತಾರೆಗಳ ಸಮಕ್ಷಮದಲ್ಲಿ ಆರಂಭವಾಯಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಈ ಚಲನಚಿತ್ರೋತ್ಸವ ಉದ್ವಾಟಿಸಿ ದೇಶದಲ್ಲಿ ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಅಗತ್ಯ ಅನುಮತಿಗಳನ್ನು ಒಂದಡೆ ನೀಡಲು ಸರ್ಕಾರ ಏಕಗವಾಕ್ಷಿ ವ್ಯವಸ್ದೆಯನ್ನು ಆರಂಭಿಸಿದೆ ಎಂದರು

ಖ್ಯಾತ ಚಿತ್ರನಟ ರಜನಿಕಾಂತ್ ಅವರಿಗೆ ಐಕಾನ್ ಆಫ್ ದಿ ಜುಬಿಲಿ ಪ್ರಶಸ್ತಿ ನೀಡಲಾಯಿತು

ಹೆಸರಾಂತ ಫ್ರೆಂಚ್ ಚಿತ್ರನಟ ಇಸಾಬೆಲ್ಲ್ ಹ್ಯೂಪರ್ಟ್ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜಾರ್ಖಂಡ್ನಲ್ಲಿ ವಿಧಾನಸಭಾ ಚುನಾವಣೆಯ ಎರಡನೇ ಹಂತಕ್ಕೆ ನಡೆದಿರುವ ಸಿದ್ದತೆಗಳನ್ನು ಕೇಂದ್ರ ಚುನಾವಣಾ ಆಯೋಗದ ತಂಡ ಎರಡನೇ ದಿನವಾದ ಇಂದೂ ಕೂಡ ರಾಂಚೆಯಲ್ಲಿ ಪರಿಶೀಲಿಸುತ್ತಿದೆ

ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರ ನೇತೃತ್ವದ ತಂದ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಇತರ ಪ್ರಮುಖ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಚುನಾವಣಾ ಸಿದ್ದತೆ ಬಗ್ಗೆ ಮಾಹಿತಿ ಪಡೆಯುತ್ತಿದೆ

ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಲ್ಲಿ ಹಲವು ಸುಧಾರಣೆಗಳೊಂದಿಗೆ ನವೀಕರಿಸಲಾಗಿರುವ ಮುಂಡೇರ್ವ ಸಕ್ಕರೆ ಕಾರ್ಖಾನೆಯನ್ನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಂದು ಉದ್ಘಾಟಿಸಲಿದ್ದಾರೆ ಕಳೆದ ಮೂರು ವಾರಗಳಲ್ಲಿ ರಾಜ್ಯದಲ್ಲಿ ಇದೂ ಸೇರಿದಂತೆ ಮೂರು ಸಕ್ಕರೆ ಕಾರ್ಖಾನೆಗಳು ಆರಂಭವಾಗಿವೆ ಕೆಲವು ದಿನಗಳ ಹಿಂದೆ ರಮಾಲಾ ಮತ್ತು ಬಾಗ್ನತ್ನಲ್ಲಿ ಎರಡು ಕಾರ್ಖಾನೆಗಳನ್ನು ಉದ್ಘಾಟಿಸಲಾಗಿದೆ

ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ವಾನಮಾನ ರದ್ದುಗೊಳಿಸಿದ ನಂತರ ಆ ರಾಜ್ಯದಲ್ಲಿ ಜಾರಿಯಲ್ಲಿದ್ದ ನಿರ್ಬಂಧಗಳ ಬಗ್ಗೆ ಕೇಳಲಾಗಿರುವ ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸಬೇಕೆಂದು ಸುಪ್ರೀಂಕೋರ್ಟ್ ಇಂದು ಜಮ್ಮ ಕಾಶ್ಮೀರ ಆದಳಿತಕ್ಕೆ ಆದೇಶಿಸಿದೆ ನ್ಯಾಯಮೂರ್ತಿ ಎನ್

ರಮಣ ನೇತೃತ್ವದ ನ್ಯಾಯಪೀಠ ಸರ್ಕಾರದ ಪರವಾಗಿ ಇಂದು ಹಾಜರಾಗಿದ್ದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಈ ಸೂಚನೆ ನೀಡಿತು ನ್ಯಾಯಮೂರ್ತಿಗಳಾದ ಆರ್ ಸುಭಾಷ್ ರೆಡ್ಡಿ ಮತ್ತು ಬಿ

ಗವಾಯ್ ನ್ಯಾಯಪೀಠದ ಇತರ ಸದಸ್ಯರಾಗಿದ್ದಾರೆ ಜಮ್ಮೆ ಕಾಶ್ಮೀರದಲ್ಲಿ ಹೇರಲಾಗಿರುವ ನಿರ್ಬಂಧಗಳಿಂದ ಸಾರ್ವಜನಿಕರ ಚಲನವಲನ ಮತ್ತು ಮಾಧ್ಯಮ ಸ್ವಾತಂತ್ರಕ್ಕೆ ಧಕ್ಕೆಯಾಗಿದೆ ಎಂದು ಆಕ್ಷೇಪಿಸಿರುವ ಎರಡು ಅರ್ಜಿಗಳ ವಿಚಾರಣೆ ಈಗ ಸುಪ್ರೀಂಕೋರ್ಟ್ನಲ್ಲಿ ನಡೆಯುತ್ತಿದೆ ಪಾಕಿಸ್ತಾನ ಪ್ರಾಯೋಜಿತ ಉಗ್ರರ ಬಣಗಳು ಒಡ್ಡುತ್ತಿರುವ ಆಮಿಷಗಳಿಗೆ ಕಾಶ್ಮೀರಿ ಯುವಕರು ಬಲಿಯಾಗುತ್ತಿಲ್ಲ ಅವರ ಕುತಂತ್ರಗಳಿಗೆ ಮಣಿಯುತ್ತಿಲ್ಲ ಎಂದು ಜಮ್ಮು ಕಾಶ್ಮೀರದ ಪೊಲೀಸ್ ಮಹಾ ನಿರ್ದೇಶಕ ದಿಲ್ಬಾಗ್ ಸಿಂಗ್ ಪ್ರತಿಪಾದಿಸಿದ್ದಾರೆ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷ ಉಗ್ರರ ಗುಂಪುಗಳಿಗೆ ಸೇರುತ್ತಿರುವ ಕಾಶ್ಮೀರಿ ಯುವಕರ ಸಂಖ್ಯೆ ಸಾಕಷ್ಟು ಕಡಿಮೆಯಾಗಿದೆ ಎಂದು ಅವರು ಹೇಳಿದ್ದಾರೆ ಕಾಶ್ಮೀರ ಕಣಿವೆಯಲ್ಲಿ ಜನಜೀವನದ ಮೇಲೆ ಪ್ರಭಾವಬೀರಲು ಉಗ್ರರ ತಂತ್ರಗಳು ಈಗಲೂ ಮುಂದುವರೆದಿದ್ದರೂ ಸಹ ಅಂತಹ ಪ್ರಯತ್ನಗಳನ್ನು ಹತ್ತಿಕ್ಕಲು ರಾಜ್ಯದ ಪೊಲೀಸರು ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದಾಗಿ ದಿಲ್ಬಾಗ್ ಸಿಂಗ್ ಹೇಳಿದರು ಶ್ರೀಲಂಕಾದಲ್ಲಿ ಸರ್ಕಾರದ ಹಣ ದುರುಪಯೋಗ ಪ್ರಕರಣದಲ್ಲಿ ಅಲ್ಲಿಯ ನೂತನ ರಾಷ್ಟಾಧ್ಯಕ್ಷ ಗೋಟಬಯ ರಾಜಪಕ್ಸ ಅವರನ್ನು ಲಂಕಾ ಶಾಶ್ವತ ವಿಶೇಷ ಹೈಕೋರ್ಟ್ ಖುಲಾಸೆಗೊಳಿಸಿದೆ ಅವರು ರಕ್ಷಣಾ ಕಾರ್ಯದರ್ಶಿಯಾಗಿದ್ದಾಗ ದಿ ಎ ರಾಜಪಕ್ಸ ಮ್ಯೂಸಿಯಂ ನಿರ್ಮಾಣಕ್ಕಾಗಿ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದ ಪ್ರಕರಣ ಸಂಬಂಧ ನ್ಯಾಯಾಲಯದ ಈ ಆದೇಶ ಹೊರಬಿದ್ದಿದೆ ನ್ಯಾಯಾಲಯದ ವಶದಲ್ಲಿದ್ದ ಅವರ ಪಾಸ್ಪೋರ್ಟ್ಅನ್ನು ವಾಪಸ್ ನೀಡಲಾಗಿದೆ

ಶೂಟಿಂಗ್ ವಿಶ್ವ ಕಪ್ ಫೈನಲ್ಸ್ನಲ್ಲಿ ಭಾರತದ ಮನು ಭಾಕರ್ ಇತಿಹಾಸ ನಿರ್ಮಿಸಿದ್ದಾರೆ